ಬೆಂಗಳೂರಿನಲ್ಲಿಂದು ಯುಎನ್ಐ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಸಾರ್ವಜನಿಕ ರ್ಕಾಲಿಯನ್ನುದ್ದೇತಿಸಿ ಭಾಷಣ ಮಾಡುವ ಮೂಲಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳ ಪರ ಜಂಟಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ರಾಹುಲ್ ಗಾಂಧಿ ಅವರ ಮೊದಲ ಚುನಾವಣಾ ರ್ವಾಲಿ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಆಯೋಜನೆಗೊಳ್ಳಲಿದ್ದು ಈ ಸಮಾವೇಶದಲ್ಲಿ ಮೈತ್ರಿ ಪಕ್ಷಗಳ ನಾಯಕರು ಉಪಸ್ಥಿತರಿರುವರು ಎಂದು ಅವರು ತಿಳಿಸಿದರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಜಂಟಿ ಚುನಾವಣಾ ಪ್ರಜಾರ ವೇಳಾ ಪಟ್ಟಿಯನ್ನು ಸಿದ್ದಪಡಿಸಲಾಗುತ್ತಿದೆ ಎಂದು ಅವರು ಪೇಳಿದರು

ನಾಮಪತ್ರ ಸಲ್ಲಿಕೆಗೆ ಮುನ್ನ ಸಪಸ್ತಾರು ಅಭಿಮಾನಿಗಳು ಚಿತ್ರರಂಗದ ಕಲಾವಿದರು ಸುಮಲತಾ ಅವರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಬೆಂಬಲ ವ್ಯಕ್ತ ಪಡಿಸಿದರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ ಸುಮಲತಾ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಯ ಯಾವುದೇ ಒತ್ತಡ ತಮ್ಮ ಮೇಲೆ ಇಲ್ಲ ಎಂದು ಹೇಳಿದರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಂಡ್ಕ ಜಿಲ್ಲೆಯ ಎಲ್ಲಾ ಏಳು ಜೆಡಿಎಸ್ ಶಾಸಕರೊಂದಿಗೆ ಇಂದು ಸಭೆ ನಡೆಸಿದರು ಮಂಡ್ಕ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ನಾಮಪತ್ರ ಸಲ್ಲಿಸಿದ ಒನ್ನೆಲೆಯಲ್ಲಿ ಶಾಸಕರೊಂದಿಗಿನ ಮುಖ್ಯಮಂತ್ರಿ ಸಭೆ ಮಪತ್ವ ಪಡೆದುಕೊಂಡಿದೆ ಆಡಳಿತಾರೂಢ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಮಕ್ರ ಹಾಗೂ ಚಿತ್ರನಟ ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ಕಣಕ್ಕೆ ಇಳಿಯಲಿದ್ದು ಸದ್ದದಲ್ಲೇ ನಾಮಪತ್ರ ಸಲ್ಲಿಸಲಿದ್ದಾರೆ ಮುಖ್ಯಮಂತ್ರಿ ಅವರೊಂದಿಗೆ ನಡೆದ ಸಭೆಯಲ್ಲಿ ಸಚಿವರಾದ ಸಿ

ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆಯ್ಕೆ ಬಯಸಿ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದರು

ನಾಗೇಂದ್ರ ಮತ್ತು ತುಮಕೂರು ತಾಲ್ಲೂಕು ಕೋರಾ ಹೋಬಳಿಯ ಗೌರಗಾನಪಳ್ಳಿ ಕೆಸ್ತೂರಿನ ಪನುಮಂತರಾಯಪ್ಪ ನಾಮಪತ್ರ ಸಲ್ಲಿಸಿದ ಪಕ್ಷೇತರ ಅಭ್ಯರ್ಥಿಗಳಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ ಮತದಾನದ ಮಪತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸ್ವೀಪ್ ಕಾರ್ಯಕ್ರಮಗಳನ್ನು ರಾಜ್ಕಾದ್ಯಂತ ನಿರಂತರವಾಗಿ ಪಮ್ಮಿಕೊಳ್ಳಲಾಗುತ್ತಿದೆ ತುಮಕೂರಿನಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಆಟೋ ರಿಕ್ಷಾ ಪಾಗೂ ಬಸ್ಗಳ ಮೇಲೆ ಸ್ಟಿಕರ್ ಅಂಟಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕೆ

ದಾವಣಗೆರೆ ಜಿಲ್ಲೆಯಲ್ಲಿ ಮತದಾನ ಮಪತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸ್ವೀಪ್ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ

ಶೈಲೇಂದ್ರ ಹಂಡ ಮತ್ತು ಮಧು ಮಹಾಜನ್ ವಿಶೇಷ ವೆಜ್ವ ವೀಕ್ಷಕರಾಗಿದ್ದು ಚುನಾವಣಾ ವೆಜ್ವದಲ್ಲಿ ಕಪ್ಪು ಹಣ ಬಳಕೆ ಹಾಗೂ ಮತದಾರರಿಗೆ ಆಮಿಷ ಒಡ್ಡುವ ಕೃತ್ಯಗಳ ಬಗ್ಗೆ ನಿಗಾ ಇಡಲಿದ್ದಾರೆ ಎಂದು ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ ಮತದಾರರಿಗೆ ಆಮಿಷ ಕುರಿತು ಸಾರ್ವಜನಿಕರು ಆಯೋಗದ ಗಮನಕ್ಕೆ ತರುವ ಪ್ರಕರಣಗಳು ಹಾಗೂ ಗುಪ್ತಚರ ಇಲಾಖೆ ನೀಡುವ ಕಾನೂನು ಬಾಹಿರ ಚುನಾವಣಾ ವೆಚ್ಚ ವರದಿಗಳ ಬಗ್ಗೆ ಈ ಅಧಿಕಾರಿಗಳು ಗಮನ ಪರಿಸಲಿದ್ದಾರೆ ಮತದಾರರಿಗೆ ಆಮಿಷ ಒಡ್ಡುವ ಹಾಗೂ ನೀತಿ ಸಂಹಿತೆ ಉಲ್ಲಂಘಿಸಿ ವೆಜ್ಜ ಮಾಡುವ ಪ್ರಕರಣಗಳ ಕುರಿತು ಚುನಾವಣಾ ಅಯೋಗಕ್ಕೆ ಮಾಹಿತಿ ನೀಡಲು ಸಿ ವಿಜಿಲ್ ಆ್ಕಪ್ ರೂಪಿಸಲಾಗಿದ್ದು ಮಾಹಿತಿ ನೀಡುವವರ ವಿವರವನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ಆಯೋಗ ತಿಳಿಸಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಚುನಾವಣಾ ಸಂಬಂಧಿ ಹಾಗೂ ಅಭ್ಯರ್ಥಿಗಳ ಕುರಿತು ಅವಹೇಳನಕಾರಿ ಹೇಳಿಕೆಗಳನ್ನು ಪಾಕುವುದನ್ನು ನಿಯಂತ್ರಿಸುವ ಸಂಬಂಧ ನೀತಿ ಸಂಹಿತೆಯೊಂದನ್ನು ರೂಪಿಸುವುದಾಗಿ ಫೇಸ್ಬುಕ್ ಟ್ವಿಟರ್ ಮತ್ತು ಟಿಕ್ ಟಾಕ್ ಸಂಸ್ವೆಗಳ ಪ್ರತಿನಿಧಿಗಳು ಚುನಾವಣಾ ಆಯೋಗಕ್ಕೆ ಭರವಸೆ ನೀಡಿದ್ದಾರೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶೇಷಚೇತನರು ಮತಗಟ್ಟೆ ಪ್ರವೇತಿಸಲು ರ್ಕಾಂಪ್ ನಿರ್ಮಿಸಲಾಗುವುದು ಅವರಿಗೆ ಸರತಿ ಸಾಲಿನಲ್ಲಿ ನಿಲ್ಲದಂತೆ ನೇರ ಮತದಾನಕ್ಕೆ ತೆರಳಲು ಅವಕಾಶ ಮಾಡಿಕೊಡಲಾಗುವುದು ಎಂದು ಹೇಳಿದರು ಮತಗಟ್ಟೆಗೆ ಆಗಮಿಸಲು ವಿಶೇಷಚೇತನರು ಗಾಲಿ ಕುರ್ಚಿ ಕಾಯ್ದಿರಿಸಲು ಹಾಗೂ ಪಡೆದುಕೊಳ್ಳಲು ಮೊಬೈಲ್ ಆ್ಕಪ್ ರೂಪಿಸಲಾಗಿದೆ ದೃಷ್ಟಿ ವಿಶೇಷಚೇತನರು ಭೂತಗನ್ನಡಿ ಮೂಲಕ ಅಥವಾ ಸಹಾಯಕರ ನೆರವು ಪಡೆದು ಮತದಾನ ಮಾಡಬಹುದಾಗಿದೆ

ವಿಶೇಷಚೇತನರನ್ನು ಮತದಾನಕ್ಕೆ ಪ್ರೇರೇಪಿಸಲು ವಿಶೇಷ ರಾಯಭಾರಿಯಾದ ಪದ್ಮಶ್ರೀ ಪ್ಯಾರಾ ಒಲಂಪಿಯನ್ ಗಿರೀಶ್ ಎನ್ ಗೌಡ ಮಾತನಾಡಿ ವಿಶೇಷಚೇತನರು ಮತದಾನ ಮಾಡಲು ಒದಗಿಸಿರುವ ಸೌಲಭ್ಯಗಳನ್ನು ಬಳಸಿಕೊಂಡು ಮತದಾನದ ಪಕ್ಕನ್ನು ಚಲಾಯಿಸಬೇಕು ಎಂದು ಮನವಿ ಮಾಡಿದರು ಬೆಂಗಳೂರಿನ ಸಾರ್ವಜನಿಕ ಸ್ವಾಮ್ಕದ ಭಾರತ್ ಎಲೆಕ್ವಾನಿಕ್ಸ್ ಲಿಮಿಟೆಡ್ ಬಿಇಎಲ್ನ ಸೇನಾ ರಡಾರ್ ಕಾರ್ಯತಂತ್ರ ಉದ್ದಮ ಘಟಕವು ರಡಾರ್ನ ನಿರ್ದಿಷ್ಟ ಬಿಡಿ ಭಾಗ ಪೂರೈಕೆಗಾಗಿ ಗುಣಮಟ್ಟ ಖಾತ್ರಿ ಪ್ರಧಾನ ನಿರ್ದೇಶನಾಲಯದ ಗ್ರೀನ್ ಚಾನೆಲ್ ಸ್ವೇಟಸ್ ಪ್ರಮಾಣ ಪತ್ರ ಪಡೆದುಕೊಂಡಿದೆ ಪ್ರಮಾಣ ಪತ್ರವನ್ನು ಗ್ರೀನ್ ಚಾನೆಲ್ ಸಮಿತಿಯ ಅಧ್ವಕ್ಷ ಬ್ರಿಗೇಡಿಯರ್ ವಿಕ್ರಮ್ ಅಮಜ ಅವರಿಂದ ಸೇನಾ ರಡಾರ್ ಉದ್ಯಮ ಘಟಕದ ಪ್ರಧಾನ ವ್ಯವಸ್ಥಾಪಕ ಬಿ

ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಂಗವಾಗಿ ರಕ್ಷಣಾ ಸಚಿವಾಲಯವು ಸುಲಲಿತ ಉದ್ಯಮಕ್ಕೆ ಉತ್ತೇಜನ ನೀಡಲು ಗ್ರೀನ್ ಚಾನೆಲ್ ನೀತಿಯನ್ನು ಅನುಷ್ಟಾನಕ್ಕೆ ತಂದಿದೆ

ಲಕ್ಷ್ಮೀವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ತಾಲೂಕಿನ ವಿವಿದೆಡೆಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಂದು ಬಣ್ಣದ ಪಬ್ಬ ಹೋಳಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು

ಮುನ್ಲೂಚನೆಯಂತೆ ರಾಜ್ಯದಲ್ಲಿ ಒಣಹವೆ ಮುಂದುವರೆಯಲಿದೆ